ಲೋಕಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳ ಪ್ರಚಾರ ಚುರುಕು ಇಂದು ಬಿಹಾರ ಮತ್ತು ಒಡಿಶಾದಲ್ಲಿ ಪ್ರಧಾನಮಂತ್ರಿಗಳ ರ್ಾಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ

ಐಪಿಎಲ್ ಕ್ರಿಕೆಟ್ ಇಂದು ಜೈಮರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ರಾಜಸ್ಲಾನ ರಾಯಲ್ಸ್ ಆರ್ಸಿಐ ಪಣಾಪಣಿ

ಈ ಮತಕ್ಷೇತ್ರಗಳು ಬುಂದೇಲ್ಖಂಡ್ ವಲಯದಲ್ಲಿ ಇವೆ ಶಪಜಪಾನ್ಮರ್ ಪರ್ದೋಯಿ ಮಿಶ್ರಿಕ್ ಉನ್ನಾವ್ ಫರೂಖಾಬಾದ್ ಎತ್ವಾ ಕನೌಜ್ ಕಾನ್ಪುರ್ ಅಕ್ಷರ್ಮರ್ ಝಾನ್ಸಿ ಮತ್ತು ಅಮೀರ್ಮರ್ ಸ್ಥಾನಗಳಿಗೆ ಚುನಾವಣೆ ನಡೆಯುವುದು ಗಣ್ಯ ರಾಜಕೀಯ ನಾಯಕರು ನಾಮಪತ್ರ ಸಲ್ಲಿಸುವ ನಿರೀಕ್ಷೆಯಿದೆ ಜಾರ್ಖಂಡ್ನಲ್ಲಿ ಭತ್ರಾ

ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಛತ್ತು ಮತಕ್ಷೇತ್ರಕ್ಕೆ ತಮ್ಮ ಅಭ್ಯರ್ಥಿಗಳನ್ನು ಘೋಷಿಸಿವೆ ಹಾಲಿ ಬಿಜೆಪಿ ಸಂಸದ ವಿ ಡಿ ರಾಮ್ ಪಲಾಮು ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ

ಜೆ

ಪಕ್ಷದ ಗುರನ್ ರಾಮ್ ಹಾಗೂ ಸಿಪಿಐನ ಸುಷ್ಮಾ ಮೆಹ್ತಾ ಪಲಾಮು ಕ್ಷೇತ್ರದಲ್ಲಿ ಸ್ವರ್ಧಿಸುತ್ತಿದ್ದಾರೆ ಮಧ್ಯಪ್ರದೇಶದಲ್ಲಿ ಸಿದ್ದಿ ಶಾದೊಯ್ ಮಂಡ್ಲಾ ಬಾಲಾಫಾಟ್ ಮತ್ತು ಜಬಲ್ಮರ್ ಮತ್ತು ಛಿಂದ್ವಾಡಾ ಸ್ವಾನಗಳಿಗೆ ನಾಲ್ಕನೆ ಹಂತದಲ್ಲಿ ಮತದಾನ ನಡೆಯುವುದು ಒಡಿಶಾದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಗಳು ಇದೇ ಅವಧಿಯಲ್ಲಿ ಏಕಕಾಲಕ್ಕೆ ನಡೆಯಲಿವೆ

ಗುಜರಾತ್ನ ಜಾಮ್ನಗರ್ ಮತಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಪಟೇಲ್ ಸಿದ್ಧತೆ ಆರಂಭಿಸಿದ್ದರು

ಜಾರ್ಖಂಡ್ ರಾಜ್ಯದಲ್ಲಿ ಓರಿಯ ಐಪಿಎಸ್ ಅಧಿಕಾರಿ ಅನುರಾಗ್ ಗುಪ್ತ ಅವರ ವರ್ಗಾವಣೆಗೆ ಚುನಾವಣಾ ಆಯೋಗ ಆದೇಶ ನೀಡಿದೆ ಈ ಅಧಿಕಾರಿಯ ವಿರುದ್ಧ ಕಳೆದ ವರ್ಷ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಸ್ತಕ್ಷೇಪಕ್ಕಾಗಿ ಅಧಿಕಾರದ ದುರುಪಯೋಗ ಕುರಿತು ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಬಿದ್ದಿದೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಬರೆದಿರುವ ಪತ್ರದಲ್ಲಿ ಚುನಾವಣಾ ಆಯೋಗ ಜಾರ್ಖಂಡ್ ಅತ್ಯಂತ ಸೂಕ್ಷ್ಮ ಪ್ರದೇಶಗಳ ವರ್ಗಕ್ಕೆ ಸೇರಿದ್ದು ಲೋಕಸಭಾ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸುವುದಕ್ಕಾಗಿ ಅನುರಾಗ್ ಗುಪ್ತ ಮೊಲೀಸ್ ಇಲಾಖೆಯ ಉನ್ನತ ಪುದ್ದೆಯಲ್ಲಿ ಮುಂದುವರಿಯುವುದು ಸೂಕ್ತವಲ್ಲ ಎಂದು ವಿವರಿಸಲಾಗಿದೆ

ಈ ವಸ್ತುಗಳನ್ನು ಸ್ವಾಧೀನ ಪಡಿಸಿಕೊಂಡಿರುವ ರಾಜ್ಯಗಳ ಪಟ್ಟಿಯಲ್ಲಿ

ಒಂದು ದೇಶದಲ್ಲಿ ಎರಡು ವಿಧಾನ ಎರಡು ಪ್ರಧಾನ ಎನ್ನುವ ವಿಷಯ ಕುರಿತು ಫೇಸ್ಬುಕ್ನಲ್ಲಿ ಲೇಖನವನ್ನು ಪ್ರಕಟಿಸಿರುವ ಅರುಣ್ ಜೇಟ್ಲಿ ಒಮರ್ ಅಬ್ದುಲ್ಲಾ ಹೇಳಿಕೆ ಪ್ರತ್ಯೇಕತಾವಾದಿ ಮನೋಭಾವನೆಗೆ ಕುಮ್ಮಕ್ಕು ನೀಡುವ ಉದ್ದೇಶ ಹೊಂದಿದೆ ಎಂದಿದ್ದಾರೆ ಯಾವುದೇ ಸರ್ಕಾರ ಇಂತಹ ಪ್ರಮಾದಗಳನ್ನು ಎಸಗಲು ನವಭಾರತ ಅವಕಾಶವನ್ನೇ ನೀಡುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಕಾಶ್ಮೀರದ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಪಂತದಲ್ಲಿವೆ ಎಂದು ಹೇಳಿದ್ದಾರೆ ಜಮ್ಮ ಕಾಶ್ಮೀರದ ಜಮಾತ್ ಎ ಇಸ್ಲಾಮಿ ಮತ್ತು ಜಮ್ಮ ಕಾಶ್ಮೀರ ಲಿಬರೇಷನ್ ಫ್ರಂಟ್ ಯಾಸಿನ್ ಮಲ್ಲಿಕ್ ಬಣ ಈ ಎರಡು ಸಂಘಟನೆಗಳನ್ನು ನಿಷೇಧಿಸಲು ಸಮರ್ಪಕ ಕಾರಣಗಳಿವೆಯೇ ಎಂಬ ಕುರಿತು ನಿರ್ಧಾರ ಕೈಗೊಳ್ಳಲು ಕೇಂದ್ರ ಸರ್ಕಾರ ನ್ಯಾಯಾಧಿಕರಣವನ್ನು ರಚಿಸಿದೆ ದೆಹಲಿ ಹೈಕೋರ್ಟ್ ನ್ವಾಯಮೂರ್ತಿ ಚಂದ್ರತೇಖರ್ ಅವರನ್ನು ನ್ವಾಯಾಧಿಕರಣದ ಮುಖ್ಯಸ್ವರಾಗಿ ನೇಮಿಸಲಾಗಿದೆ ಎಂದು ಗ್ಬಹ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅನ್ವಯ ಈ ನ್ವಾಯಾಧಿಕರಣ ರಚಿಸಲಾಗಿದ್ದು ಈಗಾಗಲೇ ಈ ಎರಡೂ ಸಂಘಟನೆಗಳನ್ನು ಕಾನೂನುಬಾಹಿರ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ

ಪಾಕ್ ಪಡೆಗಳು ನಡೆಸಿದ ಮಾರ್ಟರ್ ಶೆಲ್ ದಾಳಿಯಲ್ಲಿ ಗಡಿ ಭದ್ರತಾ ಪಡೆಯ ಓರ್ವ ಅಧಿಕಾರಿ ಹುತಾತ್ನರಾಗಿದ್ದು ಒಬ್ಬ ಬಾಲಕಿ ಸೇರಿದಂತೆ ಇಬ್ಬರು ನಾಗರಿಕರು ಮೃತಪಟ್ಟಿದ್ದಾರೆ

ಮೂಂಭ್ ಜಿಲ್ಲೆಯ ಮಾನ್ಕೋಟ್ ಮತ್ತು ಕೃಷ್ಣಭಾಟಿ ವಲಯದಲ್ಲಿ ವಾಕಿಸ್ತಾನ ಪಡೆಗಳು ಕದನವಿರಾಮ ಉಲ್ಲಂಘಿಸಿದ್ದು ಶೆಲ್ ದಾಳಿ ನಡೆಸಿವೆ ಇದಕ್ಕೆ ಭಾರತೀಯ ಸೇನಾ ಪಡೆಗಳು ತಕ್ಕ ಪ್ರತ್ಚುತ್ತರ ನೀಡಿವೆ ಇದಲ್ಲದೆ ಜಿಲ್ಲೆಯ ಶಹಾಮರ್ ಮತ್ತು ಕೇರ್ನಿ ವಲಯಗಳಲ್ಲೂ ಪಾಕಿಸ್ತಾನ ಪಡೆಗಳು ಅಪ್ರಜೋದಿತ ದಾಳಿ ನಡೆಸಿವೆ ಗಾಯಾಳುಗಳನ್ನು ಜಮ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ರಕ್ಷಣಾ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ

ಮೂರು ರಾಷ್ಟಗಳ ಪ್ರವಾಸದ ಕೊನೆಯ ಚರಣದಲ್ಲಿ ದಕ್ಷಿಣ ಅಮೆರಿಕದ ಚಿಲಿಗೆ ಭೇಟಿ ನೀಡಿರುವ ರಾಷ್ಟಪತಿ ರಾಮನಾಥ್ ಕೋವಿಂದ್ ಆ ದೇಶದ ರಾಷ್ಟಾದ್ಯಕ್ಷರೊಂದಿಗೆ ಭೇಟಿಯಾದ ನಂತರ ಎರಡೂ ರಾಷ್ಟಗಳು ಆರ್ಥಿಕ ಪಾಲುದಾರಿಕೆ ಬಲಪಡಿಸಲು ಬದ್ದವಾಗಿವೆ ಎಂದರು ಗಣಿಗಾರಿಕೆ ಸಂಸ್ಕೃತಿ ದಿವ್ವಾಂಗರ ಸಬಲೀಕರಣ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರ ಕುರಿತ ಒಡಂಬಡಿಕೆಗಳಿಗೆ ಸಹಿ ಪಾಕಲಾಯಿತು ಚಲಿಯ ರಾಜಧಾನಿ ಸ್ಲಾಂಟಿಯಾಗೊದಲ್ಲಿ ಇರುವ ಅಧ್ಯಕ್ಷರ ಅಧಿಕೃತ ನಿವಾಸದಲ್ಲಿ ಉಭಯ ದೇಶಗಳ ನಡುವೆ ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಈ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು

ರಾಷ್ಟದ ಪರಮಾಣು ಶಸ್ತಾಸ್ತಗಳ ಉಸ್ತುವಾರಿಗೆ ರಚಿಸಲಾಗಿರುವ ಕಾರ್ಯತಂತ್ರ ಪಡೆ ಎಸ್ಎಫ್ಸಿ ಮುಖ್ಯಸ್ತರಾಗಿ ಏರ್ ಮಾರ್ಷಲ್ ಎನ್ಜೆಎಸ್ ಧಿಲ್ಲೋನ್ ಅಧಿಕಾರ ಸ್ವೀಕರಿಸಿದ್ದಾರೆ ಇದುವರೆಗೆ ಏರ್ ಮಾರ್ಷಲ್ ಜೆ

ವಾಲಿಯಾ ಎಸ್ಎಫ್ಸಿಯ ಮುಖ್ಯಸ್ಥರಾಗಿದ್ದರು

ಎನ್ಸಿಎದಿಂದ ಅಂಗೀಕಾರ ಪಡೆದ ನಂತರ ಪರಮಾಣು ಶಸ್ತಾಸ್ತ ಮತ್ತು ಸಮರ ಶಸ್ತಾಸ್ತ್ರಗಳನ್ನು ಒದಗಿಸುವ ಮಹತ್ವದ ಜವಾಬ್ದಾರಿಯನ್ನೂ ಎಸ್ಎಫ್ಸಿ ಹೊಂದಿದೆ

ಹಾಗೂ ಅಸ್ಲಾಂ ಗಡಿಗೆ ಹೊಂದಿಕೊಂಡಿರುವ ರಾಜ್ಯದ ಇತರ ಮೂರು ಜಿಲ್ಲೆಗಳಿಗೆ ಇದ್ದ ಈ ಘೋಷಣೆಯನ್ನು ಹಿಂಪಡೆಯಲಾಗಿದೆ ಈ ವಲಯದಲ್ಲಿನ ಪ್ರಸಕ್ತ ಕಾನೂನು ಮತ್ತು ಸುವ್ಕವಸ್ಥೆ ಪರಿಶ್ಥಿತಿಗಳನ್ನು ಪರಿಗಣಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಗೃಪ ಸಚಿವಾಲಯ ನಿನ್ನೆ ಪ್ರಕಟಣೆಯಲ್ಲಿ ತಿಳಿಸಿದೆ

ಈ ನಡುವೆ ರಾಜಸ್ಥಾನ ರಾಯಲ್ಸ್ ಅಂಕ ಪಟ್ಟಿಯಲ್ಲಿ ನಾಲ್ಕನೆಯ ಸ್ಥಾನಕ್ಕೆ ತಲುಪಲು ಇಂದಿನ ಪಂದ್ಯದಲ್ಲಿ ಹೆಚ್ಚಿನ ಒತ್ತಡ ತರುವ ನಿರೀಕ್ಷೆಯಿದೆ